ಪ್ರದೇಶಗಳಲ್ಲಿ ಈ ಬಾರಿ ಹಸಿರು ದೀಪಾವಳಿ ಆಚರಣೆ ದೇಶದೆಲ್ಲಡೆ ದೀಪಾವಳಿ ಸಂಭ್ರಮ ಇಂದು ಧನ್ ತೇರಸ್ ಆಚರಣೆ

ನಿತೀಶ್ಕುಮಾರ್ ತಮ್ಮ ರಾಜೀನಾಮೆಯನ್ನು ರಾಜ್ಯಪಾಲ ಪಗು ಚೌಹೆಷ್ ಅವರಿಗೆ ಸಲ್ಲಿಸಿದ್ದಾರೆ ಇದಕ್ಕೂ ಮುನ್ನ ತಮ್ಮ ಸರ್ಕಾರದ ಕೊನೆಯ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸುವಂತೆ ನಿತೀಶ್ಕುಮಾರ್ ಶಿಫಾರಸ್ಸು ಮಾಡಿದರು

ಇದಕ್ಕೂ ಮುನ್ನ ರಾಷ್ಟೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟಎನ್ಡಿಎದ ನಾಲ್ಕು ಮಿತ್ರಪಕ್ಷ ನಾಯಕರು ಪಾಟ್ನಾದಲ್ಲಿಂದು ಸಭೆ ಸೇರಿ ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆ ಕುರಿತು ಚರ್ಚೆನಡೆಸಿದರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಅಧಿಕೃತ ನಿವಾಸದಲ್ಲಿ ಈ ಸಭೆ ಆಯೋಜಿಸಲಾಗಿತ್ತು ವಿಧಾನಸಭಾ ಚುನಾವಣಾ ಫಲಿತಾಂಶ ಪ್ರಕಟಗೊಂಡ ನಂತರ ಎನ್ ಡಿಎ ಮೈತ್ರಿ ಕೂಟದ ಮೊದಲ ಸಭೆ ಇದಾಗಿದೆ ಎನ್ಡಿಎ ಮೈತ್ರಿ ಕೂಟದ ನಾಲ್ಕು ಪಕ್ಷಗಳಾದ ಜೆಡಿಯು ಬಿಜೆಪಿ ಎಚ್ಎಎಂ ವಿಕಾಸ್ಶೀಲ ಇನ್ಸಾನ್ ಪಕ್ಷದ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಂಜಯ್ ಜೈಸ್ವಾಲ್ ಕೇಂದ್ರ ಸಚಿವ ನಿತ್ಯಾನಂದ ರಾಯ್ ಹಿರಿಯ ಬಿಜೆಪಿ ನಾಯಕ ಸುಶಿಲ್ ಕುಮಾರ್ ಮೋದಿ ಸಭೆಯಲ್ಲಿ ಭಾಗವಹಿಸಿದ್ದರು ಹಿರಿಯ ಜೆಡಿಯು ನಾಯಕರಾದ ಆರ್ ಸಿಪಿ ಸಿಂಗ್ ವಿಜಯ್ ಕುಮಾರ್ ಹೆಚ್ ಎ ಎಂ ಅಧ್ಯಕ್ಷ ಜಿತಿನ್ ರಾಂ ಮಾಂಜಿ ಹಾಗೂ ವಿಐಪಿ ಮುಖ್ಯಸ್ಡ ಮುಖೇಶ್ ಸಾಹ್ನಿ ಅವರು ಸಹ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ನಡುವೆ ಚಕಾಯಿ ಕ್ಷೇತ್ರದ ಪಕ್ಷೇತರ ಶಾಸಕ ಸುಮಿತ್ಸಿಂಗ್ ಎನ್ಡಿಎ ಮೈತ್ರಿಕೂಟಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಯೊಂದು ದೇಶದ ಮುಂದೆಯೂ ಬಹು ಹಂತದ ಸವಾಲುಗಳಿದ್ದು ರಾಷ್ಟೀಯ ಹಿತಾಸಕ್ತಿಗಳು ಹಾಗೂ ಅಂತಾರಾಷ್ಟೀಯ ಉದ್ದೇಶಗಳ ಆಧಾರದ ಮೇಲೆ ನೀತಿ ನಿರೂಪಕರು ನಿರ್ಧಾರ ಕೈಗೊಳ್ಳಬೇಕಾಗಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ರಾಷ್ಟ್ರೀಯ ರಕ್ಷಣಾ ಕಾಲೇಜು ಎನ್ ಡಿ ಸಿ ಕೋರ್ಸ್ ನ ಅರವತ್ತನೇ ಸಮಾರೋಪ ಕಾರ್ಯಕ್ರಮವನ್ನು ವಿಡಿಯೋ ಕಾನ್ವರೆನ್ಸಿಂಗ್ ಮೂಲಕ ಉದ್ದೇಶಿಸಿ ಮಾತನಾಡಿದ ರಾಷ್ಟ ಪತಿ ಅವರು ಕೆಲವು ದೇಶಗಳು ಅನುಸರಿಸುತ್ತಿರುವ ವಿಸ್ತರಣಾವಾದಿ ಕ್ರಮಗಳಿಗೆ ಜಾಗತಿಕವಾಗಿ ಪ್ರಬುದ್ದತೆಯ ಹಾಗೂ ವ್ಯೂಹಾತ್ಮಕ ಪ್ರತಿಕ್ರಿಯೆಯನ್ನು ನೀದಬೇಕಿದೆ ಎಂದು ಹೇಳಿದರು ಈ ಸನ್ನಿವೇಶದ ಹಿನ್ನೆಲೆಯಲ್ಲಿ ರಾಷ್ಟೀಯ ರಕ್ಷಣಾ ಕಾಲೇಜು ಇಂತಹ ಸವಾಲುಗಳನ್ನು ತರಬೇತಿಯ ವೇಳೆ ಸೂಕ್ತ ರೀತಿಯಲ್ಲಿ ಅರ್ಥೈಸುವ ಅಗತ್ಯವಿದೆ ಎಂದು ತಿಳಿಸಿದರು

ಈ ಸಂಸ್ಥೆಗಳ ಸಮರ್ಪಣೆ ಆಯುರ್ವೇದ ಶಿಕ್ಷಣ ಆಧುನಿಕತೆಯಲ್ಲಿ ಐತಿಹಾಸಿಕ ಹೆಜ್ಜೆಯಾಗಿದೆ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಆಯುಷ್ ಪದ್ದತಿಗಳ ಮೂಲಕ ಪರಿಣಾಮಕಾರಿ ಮತ್ತು ಕೈಗೆಟಕುವ ಪರಿಹಾರೋಪಾಯಗಳನ್ನು ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ವಾಯುಗುಣಮಟ್ಟ ಅತ್ಯಂತ ಕೆಳಮಟ್ಟದಲ್ಲಿರುವ ದೇಶದ ಎಲ್ಲ ನಗರಗಳು ಪಟ್ಟಣಗಳಿಗೂ ಈ ಆದೇಶ ಅನ್ವಯವಾಗಲಿದೆ ಎಂದು ನ್ಯಾಯಮಂಡಳಿ ತಿಳಿಸಿದೆ

ಮುಖ್ಯಾಂಶ ಇ ದೇಶದ ವಿವಿಧ ಭಾಗಗಳಲ್ಲಿ ಇಂದು ಧನ್ ತೇರಸ್ ಆಚರಿಸಲಾಗುತ್ತಿದೆ ಧನ್ ತೇರಸ್ ಧನ್ ತ್ರಯೋದಶಿಯಾಗಿಯೂ ಹಾಗೂ ಧನ್ವಂತರಿ ಜಯಂತಿಯಾಗಿಯೂ ಆಚರಿಸಲಾಗುತ್ತದೆ ಇಂದು ವಿಶೇಷವಾಗಿ ಚಿನ್ನ ಬೆಳ್ಳಿ ಹಾಗೂ ಇತರೆ ವಸ್ತುಗಳ ಖರೀದಿಗೆ ಅತ್ಯಂತ ಪವಿತ್ರ ದಿನವೆಂದು ಭಾವಿಸಲಾಗಿದೆ ಈ ದಿನದಂದು ಗ್ಬಹಪಯೋಗಿ ಉಪಕರಣಗಳು ಹಾಗೂ ವಾಹನಗಳನ್ನು ಖರೀದಿಸಲಾಗುತ್ತದೆ ಹಬ್ಬದ ಈ ಹಂಗಾಮಿನಲ್ಲಿ ಸ್ಥಳೀಯ ಉತ್ಪನ್ನಗಳನ್ನು ಖರೀದಿಸುವಂತೆ ಸರ್ಕಾರ ಜನರಿಗೆ ಮನವಿ ಮಾಡಿಕೊಂಡಿದೆ ಕಳೆದ ತಿಂಗಳು ತಮ್ಮ ಮನದ ಮಾತಿನ ವೇಳೆ ಪ್ರಧಾನಿ ನರೇಂದ್ರ ಮೋದಿ ದೀಪಾವಳಿ ಸಂದರ್ಭದಲ್ಲಿ ವಸ್ತುಗಳನ್ನು ಖರೀದಿಸುವಾಗ ಸ್ದಳೀಯ ವಸ್ತುಗಳಿಗೆ ಆದ್ಯತೆ ನೀಡುವುದರಿಂದ ದೇಶದ ಆರ್ಥಿಕತೆ ಚೇತರಿಕೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದರು

ಶ್ವಾಸಕೋಶದ ಸಮಸ್ಯೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳು ತಮ್ಮ ಮನೆಗಳಿಂದ ಹೊರಗೆ ಬಾರದಂತೆ ವೈದ್ಯರು ಸಲಹೆ ನೀಡಿದ್ದಾರೆ ದೀಪಾವಳಿಯ ಅಂಗವಾಗಿ ಪಟಾಕಿಗಳನ್ನು ಸಿದಿಸುವ ಹಿನ್ನೆಲೆಯಲ್ಲಿ ವಾಯು ಮಾಲಿನ್ಯ ಹೆಚ್ಚಳಗೊಳ್ಳುವ ಕಾರಣ ಉಸಿರಾಟದ ಸಮಸ್ಯೆ ಇರುವ ರೋಗಿಗಳ ಸಮಸ್ಯೆ ಹೆಚ್ಚಳಗೊಳ್ಳುವ ಸಾದ್ಯತೆ ಇದೆ ಆಕಾಶವಾಣಿಯೊಂದಿಗೆ ಮಾತನಾದಿರುವ ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಶ್ವಾಸಕೋಶ ವಿಭಾಗದ ಸಹ ಪ್ರಾಧ್ಯಾಪಕ ಡಾ ಕರಣ್ ಮದನ್ ಈ ಅವಧಿಯಲ್ಲಿ ಶ್ವಾಸಕೋಶ ಸಮಸ್ಯೆ ಹೊಂದಿರುವ ವ್ಯಕ್ತಿಗಳು ತಮ್ಮ ಮನೆಯ ಬಾಗಿಲು ಹಾಗೂ ಕಿಟಕಿಗಳನ್ನು ಮುಚ್ಚಿಕೊಳ್ಳುವುದು ಸೂಕ್ತ ವಿಶೇಷವಾಗಿ ಮಾಲಿನ್ಯದ ಮಟ್ಟ ಹೆಚ್ಚಳಗೊಂಡಾಗ ಕಿಟಿಕಿ ಬಾಗಿಲುಗಳನ್ನು ಬಂದ್ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ

ಪತ್ತೆ ಪರೀಕ್ಷೆ ಮತ್ತು ಚಿಕಿತ್ಸೆ ಕಾರ್ಯತಂತ್ರದ ಪರಿಣಾಮಕಾರಿ ಜಾರಿಯಿಂದ ಚೇತರಿಕೆಯ ಪ್ರಮಾಣ ಹೆಚ್ಚುತ್ತಿದ್ದು ಸಾವಿನ ಪ್ರಮಾಣ ಕಡಿಮೆಯಾಗುತ್ತಿದೆ

ಆತ್ಮನಿರ್ಭರ ಪ್ಯಾಕೇಜ್ಗಳನ್ನು ಕರ್ನಾಟಕ ಸರ್ಕಾರ ಸಮರ್ಪಕವಾಗಿ ಬಳಸಿಕೊಳ್ಳುತ್ತಿದೆ ಎಂದರು ಕರ್ನಾಟಕದ ಸಹಕಾರ ಸಚಿವ ಎಸ್

ಸೋಮಶೇಖರ್ ಮಾತನಾದಿ ಸಹಕಾರ ಇಲಾಖೆಯಿಂದ ರೈತರು ವ್ಯಾಪಾರಿಗಳು ಉದ್ದಿಮೆದಾರರು ಸೇರಿದಂತೆ ಸ್ವಸಹಾಯ ಸಂಘಗಳಿಗೆ ವಿವಿಧ ಸಾಲಸೌಲಭ್ಯಗಳ ಮೂಲಕ ಅಭಿವೃದ್ದಿ ಸಾಧಿಸಲು ಮತ್ತು ಆತ್ಮನಿರ್ಭರ ಯೋಜನೆಯ ಸದುಪಯೋಗಕ್ಕಾಗಿ ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳಿಗೆ ಪ್ರತ್ಯೇಕವಾಗಿ ಸಹಕಾರ ಇಲಾಖೆಯಿಂದ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗುವುದು ಎಂದು ಹೇಳಿದ್ದಾರೆ